ಗ್ರಾಮೀಣ ಅಂಜಿ ಇಲಾಖೆಯ ನೌಕರರಿಗೆ ವೇತನ ಸ್ವರೂಪ ಹಾಗೂ ಭತ್ಲೆಗಳ ಪರಿಷ್ಠರಣೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ

ತುಟ್ಟಿ ಭತ್ತೆಯನ್ನು ಪ್ರತ್ಯೇಕ ಭಾಗವಾಗಿ ಪಾವತಿಸಲಾಗುವುದು ಹಾಗೂ ಅದನ್ನು ಕೇಂದ್ರ ಸರ್ಕಾರಿ ನೌಕರರಿಗೆ ನೀಡುವ ಮಾದರಿಯಲ್ಲೇ ಆಗಿಂದಾಗ್ಗೆ ಪರಿಷ್ತರಿಸಲಾಗುವುದು ದೇಶದ ಬಹುಭಾಗದಲ್ಲಿ ಭೂ ಜಲ ಅಭಾವದ ಕೊರತೆ ಸಮಸ್ಥೆ ನಿರ್ವಹಿಸಲು ಕೇಂದ್ರ ಸರ್ಕಾರ ಅಟಲ್ ಭೂಜಲ್ ಯೋಜನೆಯನ್ನು ರೂಪಿಸಿದೆ ವೆಚ್ಲ ಹಣಕಾಸು ಸಮಿತಿ ಈಗಾಗಲೇ ತಿಫಾರಸು ಮಾಡಿರುವ ಯೋಜನಾ ಪ್ರಸ್ತಾವದ ಬಗ್ಗೆ ಸಚಿವ ಸಂಪುಟದ ಅನುಮೋದನೆ ಕೋರಲಾಗಿದೆ ಎಂದು ಜಲಸಂಪನ್ನೂಲ ಸಚಿವಾಲಯ ಪ್ರಕಟಣೆಯಲ್ಲಿ ತಿಳಿಸಿದೆ

ಸಮುದಾಯ ಪಾಲ್ಗೊಳ್ಲುವಿಕೆ ಮೂಲಕ ದೇಶದ ಆದ್ಲತಾ ಪ್ರದೇಶಗಳಲ್ಲಿ ಭೂ ಜಲ ನಿರ್ವಹಣೆಯ ಸುಧಾರಣೆ ಯೋಜನೆಯ ಉದ್ಲೇಶವಾಗಿದೆ ಈ ಯೋಜನೆಯ ವ್ಯಾಪ್ತಿಗೆ ಗುಜರಾತ್ ಪರಿಯಾಣ ಕರ್ನಾಟಕ ಮಧ್ಯಪ್ರದೇಶ ಮಹಾರಾಷ್ಲ ರಾಜಸ್ತಾನ್ ಮತ್ತು ಉತ್ತರಪ್ರದೇಶ ರಾಜ್ಗಳು ಒಳಪಡಲಿವೆ ತೊಂದರೆ ಮತ್ತು ನಷ್ಸದಲ್ಲಿರುವ ಕೇಂದ್ರ ಸರ್ಕಾರಿ ಸ್ನಾಮ್ನದ ಉದ್ಲಿಮೆಗಳನ್ನು ಕಾಲಮಿತಿಯಲ್ಲಿ ಮುಚ್ಚಲು ಹಾಗೂ ಅವುಗಳ ಚರ ಮತ್ತು ಸ್ಹಿರಾಸ್ತಿಗಳ ವಿಲೇವಾರಿಗೆ ಸಂಬಂಧಿಸಿದಂತೆ ಸಾರ್ವಜನಿಕ ಉದ್ದಿಮೆಗಳ ಇಲಾಖೆಯ ಪರಿಷ್ನತ ಮಾರ್ಗಸೂಚಗಳಿಗೆ ಕೇಂದ್ರ ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ ಈ ಪರಿಷ್ನತ ಮಾರ್ಗಸೂಚಿಗಳು ತೊಂದರೆ ಮತ್ತು ನಷ್ಷದಲ್ಲಿರುವ ಸಿಪಿಎಸ್ಇ ಗಳನ್ನು ಮುಚ್ಚುವ ನಿರ್ಧಾರಗಳ ಅನುಷ್ಠಾನದಲ್ಲಿ ಆಗುವ ವಿಳಂಬವನ್ನು ತಗ್ಗಿಸಲಿವೆ ಮೂರನೇ ಪಂತದ ಸಂಪರ್ಕ ಜಾಲದಿಂದ ಹೊರತಾದ ಮತ್ತು ವಿಕೇಂದ್ರಿಕ್ಷತ ಸೌರ ಪಿವಿ ಅನ್ನಯಕ ಕಾರ್ಯಕ್ರಮದ ಅನುಷ್ಠಾನಕ್ಕೆ ಆರ್ಥಿಕ ವ್ನವಹಾರಗಳ ಕುರಿತ ಕೇಂದ್ರ ಸಚಿವ ಸಂಪುಟ ಸಮಿತಿ ಅನುಮೋದನೆ ನೀಡಿದೆ

ಕುಮಾರಸ್ವಾಮಿ ಮಂತ್ರಿಮಂಡಲವನ್ನು ಇಂದು ವಿಸ್ತರಿಸಲಾಗಿದ್ದು

ರಾಜ್ಲಪಾಲ ವಜೂಭಾಯ್ ವಾಲಾ ನೂತನ ಸಚಿವರಿಗೆ ಅಧಿಕಾರ ಮತ್ತು ಗೌಪ್ಲತೆಯ ಪ್ರಮಾಣವಚನ ದೋಧಿಸಿದರು

ಬಹುಜನ ಸಮಾಜ ಪಾರ್ಟ ಮತ್ತು ಕರ್ನಾಟ ಪ್ರಜ್ನಾವಂತ ಜನತಾ ಪಾರ್ಟಿಯ ತಲಾ ಒಬ್ಲರು ಸಹ ಸಚಿವರಾಗಿ ಸಂಪುಟ ಸೇರಿದ್ದಾರೆ

ಇನ್ನೂ ವಿಳು ಸ್ಥಾನಗಳು ಖಾಲಿ ಇವೆ

ಡಿ

ಆರ್ಬಿಐ ತನ್ನ ಇಂದಿನ ಎರಡನೇ ದ್ವೈಮಾಸಿಕ ಹಣಕಾಸು ನೀತಿ ಪರಾಮರ್ಶೆಯಲ್ಲಿ ತನ್ನ ತಟಸ್ವ ನಿಲುವನ್ನು ನಿರ್ವಹಿಸಿದೆ

ಮನೆ ಖರೀದಿಸುವವರಿಗೆ ತಮ್ನ ಹಣಕಾಸು ವಿನಿಯೋಗ ಸ್ಥಿತಿಗತಿ ಕುರಿತಂತೆ ಗಮನಾರ್ಹ ರೀತಿಯಲ್ಲಿ ಈ ಆದ್ನಾದೇಶ ನೆರವಾಗುವುದು ಅಲ್ಲದೆ ಇವರಿಗೆ ಸಾಲ ನೀಡಿಕೆದಾರರ ಸಮಿತಿಯಲ್ಲಿ ಸೂಕ್ತ ಪ್ರಾತಿನಿಧ್ದ ನೀಡಿ ಅವರನ್ನು ನಿರ್ಧಾರ ಕೈಗೊಳ್ಳುವ ಪ್ರಕ್ರಿಯೆಯ ಭಾಗವಾಗಿಸುತ್ತದೆ ತಪ್ಪೆಸಗುವ ನಿರ್ಮಾಣಗಾರರ ವಿರುದ್ಲ

ನಿನ್ನೆ ಬಿಡುಗಡೆ ಮಾಡಲಾದ ಜೂನ್ ತಿಂಗಳ ಜಾಗತಿಕ ಆರ್ಥಿಕ ಮುನ್ನೋಟ ವರದಿ ಆವೃತ್ತಿಯಲ್ಲಿ ಬ್ಲಾಂಕ್ ಈ ವಿಷಯ ತಿಳಿಸಿದೆ

ಭಯೋತ್ವಾದನೆ ವಿರುದ್ಲದ ಹೋರಾಟ ಅಥವಾ ಹವಾಮಾನ ಬದಲಾವಣೆ ನಿಯಂತ್ರಣದ ಪ್ರಯತ್ನ ಏನೇ ಇರಲಿ ಜಾಗತಿಕ ಶಾಂತಿ ಸುರಕ್ಲತೆ ಮತ್ತು ಭದ್ರತೆಗೆ ಎದುರಾಗಿರುವ ಸವಾಲುಗಳನ್ನು ನಿಗ್ರಹಿಸುವಲ್ಲಿ ಭಾರತ ಮುಂಚೂಣಿಯಲ್ಲಿದೆ ಎಂದು ರಾಷ್ಷಪತಿ ರಾಮನಾಥ್ ಕೋವಿಂದ್ ಹೇಳಿದ್ದಾರೆ

ಶುಧ ಇಂಧನ ಡಿಜೆಟಲ್ ಭಾರತ ಕೌಶಲ ಭಾರತ ಭಾರತದಲ್ಲೇ ತಯಾರಿಸಿ ಅಥವಾ ಅತೀ ವೇಗದ ರೈಲು ಸಂಪರ್ಕ ನಿರ್ಮಾಣ ಯಾವುದೇ ಇರಲಿ ಭಾರತದ ಬೆಳವಣಿಗೆ ಮತ್ತು ಅಭಿವೃದ್ದಿಯ ಪ್ರತಿಯೊಂದು ವಿಷಯದಲ್ಲೂ ಅಂತರಾಷ್ಟೀಯ ಸಂಪರ್ಕವಿದೆ ಎಂದು ಕೋವಿಂದ್ ಹೇಳಿದರು ಆರ್ಥಿಕ ಜಾಣ್ನೆ ಭಾರತದ ಆದ್ಲತೆ ಎಂದು ರಾಷ್ಟಪತಿ ನುಡಿದರು ಜಮ್ನು ಮತ್ತು ಕಾಶ್ನೀರದ ಉತ್ತರ ಕಾಶ್ನೀರ್ ಗಡಿಯ ಕುಪ್ನಾಡ ಜಿಲ್ಲೆಯ ಗಡಿ ನಿಯಂತ್ರಣ ರೇಖೆ ಬಳಿ ಮಟ್ಟಲ್ ವಲಯದಲ್ಲಿ ಒಳನುಸುಳುವಿಕೆ ಯತ್ನವನ್ನು ಸೇನೆ ಭಗ್ನಗೊಳಿಸಿದ ಸಂದರ್ಭದಲ್ಲಿ ಮೂವರು ಸಶಸ್ತ ಭಯೋತ್ವಾದಕರು ಹತ್ತರಾಗಿದ್ದಾರೆ ಭಾರೀ ಶಸ್ತಾಸ್ತಗಳನ್ನು ಹೊಂದಿದ್ದ ನುಸುಳುಕೋರರು ಮುಂಜಾನೆ ಭಾರತದ ಗಡಿಯೊಳಕ್ಕೆ ನುಸುಳಲು ಯತ್ನಿಸುತ್ತಿದ್ದುದ್ದನ್ನು ಗಮನಿಸಲಾಯಿತು ಆಗಿ ಭದ್ರತಾ ಸಿಬ್ಲಂದಿಯೊಂದಿಗೆ ಗುಂಡಿನ ಕಾಳಗ ಶುರುವಾಗಿ ಮೂವರು ಸಶಸ್ತ ಉಗ್ರರು ಬಲಿಯಾದರು ಎಂದು ರಕ್ಷಣಾ ವಕ್ತಾರರು ಆಕಾಶವಾಣಿಗೆ ತಿಳಿಸಿದ್ದಾರೆ ಪತ ಭಯೋತ್ಪಾದಕರಿಂದ ಮೂರು ರೈಫಲ್ ಹಾಗೂ ಮತ್ತಿತರ ಶಸ್ತಾಸ್ತ ಮದ್ದು ಗುಂಡುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಆ ಪ್ರದೇಶದಲ್ಲಿ ಶೋಧನಾ ಕಾರ್ಯ ಮುಂದುವರೆದಿದೆ ಎಂದು ವಕ್ತಾರರು ತಿಳಿಸಿದ್ದಾರೆ